ರಾಜ್ಲದ ಹಳ್ಳಿಗೆ ಹಿಂದಿರುಗಿ ಎಂದು ಕರೆಯಲ್ಪಡುವ ಸಮುದಾಯ ಕ್ರೋಡೀಕರಣ ಕಾರ್ಯಕ್ರಮದ ಯಶಸ್ಸನ್ನು ಉಲ್ಲೇಖಿಸಿ ಈ ಕಾರ್ಯಕ್ರಮದಲ್ಲಿ ಜನರ ದೊಡ್ಡ ಪ್ರಮಾಣದ ಭಾಗವಹಿಸುವಿಕೆ ಗುಂಡುಗಳು ಮತ್ತು ಬಾಂಬ್ಗಳ ಶಕ್ತಿಗಿಂತ ಅಭಿವೃದ್ಧಿಯ ಶಕ್ತಿ ಪ್ರಬಲವಾಗಿದೆ ಎಂಬುದನ್ನು ಸಾಬೀತುಪಡಿಸಿದೆ ಎಂದು ಹೇಳಿದರು ಆಕಾಶವಾಣಿಯ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ತಮ್ನ ಚಿಂತನೆಯನ್ನು ಹಂಚಿಕೊಂಡ ಅವರು ಕಾಶ್ಮೀರದ ಜನರು ರಾಷ್ಟದ ಮುಖ್ಯ ವಾಹಿನಿಗೆ ಸೇರಲು ಆಸಕ್ತಿ ಹೊಂದಿದ್ದಾರೆ ಇದು ಹಳ್ಳಗೆ ಹಿಂತಿರುಗಿ ಕಾರ್ಯಕ್ರಮದಲ್ಲಿ ಸಾಬೀತಾಗಿದೆ ಎಂದು ಶ್ರಧಾನಿ ಹೇಳಿದರು

ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಿದ ವರ್ಷವಾಗಿದೆ ಎಂದರು

ವಿಜ್ಞಾನ ಪ್ರಗತಿಯ ಹಾದಿಯಾಗಿದೆ ಎಂಬುದನ್ನು ಎತ್ತಿ ತೋರಿಸಿದ ಶ್ರಧಾನಿ ಮೋದಿ ಯುವಕರು ಮತ್ತು ಯುವತಿಯರು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಆಹ್ವಾನಿಸಿದರು ಬಾಹ್ಕಾಕಾಶ ಭಾರತದ ಬಾಹ್ಕಾಕಾಶ ಮಿಷನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಈ ಸ್ಪರ್ಧೆಯ ಪ್ರಮುಖ ವಿಷಯಗಳಾಗಿವೆ ದೇಶದ ಅನೇಕ ಭಾಗಗಳಲ್ಲಿ ಉಂಟಾಗಿರುವ ಪ್ರವಾಪ ಪರಿಸ್ಥಿತಿಯ ಬಗ್ಗೆ ಮಾತನಾಡಿದ ಪ್ರಧಾನಿ ಬಾಧಿತ ಜನರಿಗೆ ರಾಜ್ಯ ಸರ್ಕಾರಗಳ ಜೊತೆಗೂಡಿ ಕೇಂದ್ರ ಸರ್ಕಾರ ಶೀಘ್ರದಲ್ಲಿ ಪರಿಹಾರ ದೊರಕಿಸುವ ಭರವಸೆ ನೀಡಿದರು ಮನ್ ಕಿ ಬಾತ್ ಕಾರ್ಯಕ್ರಮದ ಕಳೆದ ಸಂಚಿಕೆಯಲ್ಲಿ ತಾವು ಉಲ್ಲೇಖಿಸಿದ ಜಲಸಂರಕ್ಷಣೆ ಕುರಿತು ವ್ಚಾಪಕ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದ ಪ್ರಧಾನಿ ಜನರು ಈ ಬಗ್ಗೆ ಸಾಂಪ್ರದಾಯಿಕ ಪದ್ಧತಿಗಳನ್ನು ಹಂಚಿಕೊಂಡಿದ್ದಾರೆ ಹಾಗೂ ಮಾಧ್ಯಮಗಳು ಅನೇಕ ನಾವಿನ್ಯ ತ್ರಮಗಳ ಬಗ್ಗೆ ಪ್ರಚುರಪಡಿಸಿವೆ ಎಂದರು ಈ ಬಗ್ಗೆ ಸರ್ಕಾರ ಅಥವಾ ಎನ್ಜಿಒಗಳು ಜಲಸಂರಕ್ಷಣೆಗಾಗಿ ಯುದ್ಮೋತ್ಲಾಹದಿಂದ ಮುನ್ನುಗ್ಗುತ್ತಿರುವ ಬಗೆಗೆ ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಜಾರ್ಖಂಡ್ನ ಅರಾಖೇರಂ ಗ್ರಾಮಸ್ಥರು ಗುಡ್ಡದಿಂದ ಬರುವ ಝರಿಯ ನೀರನ್ನು ಸಂಗ್ರಹಿಸುತ್ತಿರುವ ಕುರಿತು ಉಲ್ಲೇಖಿಸಿದ ಮೋದಿ ಮೇಘಾಲಯ ತನ್ನದೇ ಜಲನೀತಿ ಹೊಂದಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಐದು ವರ್ಷಗಳ ಹಿಂದೆ ಪ್ರಾರಂಭವಾದ ಸ್ವಚ್ಛತಾ ಅಭಿಯಾನ ಸಾಮೂಹಿಕ ಭಾಗವಹಿಸುವಿಕೆಯೊಂದಿಗೆ ವೇಗ ಪಡೆದುಕೊಂಡಿದೆ ಈಗ ಸ್ವಚ್ಛತೆ ಮತ್ತು ನೈರ್ಮಲ್ವದಲ್ಲಿ ಹೊಸ ಮಾನದಂಡಗಳನ್ನು ಸ್ಟಾಪಿಸಲಾಗುತ್ತಿದೆ ಎಂದರು

ಮನ್ ಕಿ ಬಾತ್ ಕಾರ್ಯಕ್ರಮದ ಕಳೆದ ಸಂಚಿಕೆಯಲ್ಲಿ ಪುಸ್ತಕಗಳನ್ನು ಓದುವಂತೆ ತಾವು ನೀಡಿದ್ದ ಕರೆಗೆ ವ್ಯಾಪಕ ಸ್ಪಂದನೆ ದೊರೆತಿದ್ದು ಈ ನಿಟ್ಟನಲ್ಲಿ ನರೇಂದ್ರ ಮೋದಿ ಆ್ವಪ್ನಲ್ಲಿ ಶಾಕ್ವತ ಬುಕ್ ಕಾರ್ನರ್ ಆರಂಭಿಸಿದರೆ ಜನರು ತಾವು ಓದುವ ಮಸ್ತಕಗಳ ಬಗ್ಗೆ ಚರ್ಚಿಸಲು ಅನುಕೂಲವಾಗಲಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು

ಆಗಸ್ಟ್ ತಿಂಗಳು ಭಾರತ ಬಿಟ್ಟು ತೊಲಗಿ ಆಂದೋಲನದ ನೆನಪುಗಳನ್ನು ತರುತ್ತದೆ ಎಂದು ಹೇಳಿದರು

ಕಾಂಗ್ರೆಸ್ ಹಿರಿಯ ನಾಯಕ ಮತ್ತು ಮಾಜಿ ಕೇಂದ್ರ ಸಚಿವ ಜೈಪಾಲ್ ರೆಡ್ಡಿ ಕಳೆದ ರಾತ್ರಿ ಹೈದರಾಬಾದ್ನಲ್ಲಿ ನಿಧನ ಹೊಂದಿದರು

ತೀವ್ರ ಜ್ವರದಿಂದ ಬಳಲುತ್ತಿದ್ದ ಅವರನ್ನು ಕೆಲವು ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ತೆ ನೀಡಲಾಗುತ್ತಿದ್ದರು ಫಲಕಾರಿಯಾಗಲಿಲ್ಲ ರೆಡ್ಡಿಯವರು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ನಗರಾಭಿವೃದ್ಧಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆಗಳನ್ನು ವಿವಿಧ ಸರ್ಕಾರಗಳ ಅವಧಿಯಲ್ಲಿ ನಿಭಾಯಿಸಿದ್ದರು

ಜೈಪಾಲ್ ರೆಡ್ಡಿ ಅವರ ನಿಧನಕ್ಕೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ

ಶ್ರಧಾನಮಂತ್ರಿ ನರೇಂದ್ರ ಮೋದಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಿಪಿಐಎಂ ಶ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚುರಿ ತೆಲಂಗಾಣ ಮುಖ್ಚಮಂತ್ರಿ ಚಂದ್ರಶೇಖರ ರಾವ್ ಆಂಧ್ರಪ್ರದೇಶ ಮುಖ್ಚಮಂತ್ರಿ ವ್ಲೆ ಎಸ್ ಜಗನ್ ಮೋಹನ ರೆಡ್ಡಿ ಸೇರಿದಂತೆ ಹಲವು ಗಣ್ಣರು ತೀವ್ರ ಸಂತಾಪ ವ್ಲಕ್ಷಪಡಿಸಿದ್ದಾರೆ ಕರ್ನಾಟಕದಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆಯಲ್ಲಿ ವಿಧಾನಸಭಾಧ್ಯಕ್ಷ ಕೆ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ನೀಡಿದ ದೂರಿನ ಮೇರೆಗೆ ಹಾಗೂ ಕಾನೂನು ಪರಿಶೀಲನೆ ನಂತರ ಅತ್ಯಸ್ತ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರನ್ನು ಸದಸ್ಸತ್ತದಿಂದ ಅನರ್ಹಗೊಳಿಸಲಾಗಿದೆ ಎಂದು ಹೇಳಿದರು ಕಾಂಗ್ರೆಸ್ ಶಾಸಕರಾದ ಪ್ರತಾಪ್ಗೌಡ ಪಾಟೀಲ್ ಬಿ

ಪಾಟೀಲ್ ಶಿವರಾಮ್ ಹೆಬ್ಲಾರ್ ಬೈರತಿ ಬಸವರಾಜ್ ಎಸ್

ಸೋಮಶೇಖರ್ ಶ್ರೀಮಂತ್ ಪಾಟೀಲ್ ಆನಂದ ಸಿಂಗ್ ರೋಷನ್ ಬೇಗ್ ಮುನಿರತ್ನ

ಸುಧಾಕರ್ ಎಂಟಿಬಿ ನಾಗರಾಜ್ ಅವರನ್ನು ವಿಧಾನಸಭೆಯ ಸದಸ್ನತ್ತದಿಂದ ಅನರ್ಹಗೊಳಸಲಾಗಿದೆ ಎಂದು ಅವರು ಪ್ರಕಟಿಬದ್ದಾರೆ ಜೆಡಿಎಸ್ ಶಾಸಕರಾದ ಹೆಚ್ ವಿಶ್ವನಾಥ್ ನಾರಾಯಣಗೌಡ ಗೋಪಾಲಯ್ಲ ಅವರನ್ನೂ ಸದಸ್ಸತ್ತದಿಂದ ಅನರ್ಹಗೊಳಸಲಾಗಿದೆ

ಪಕ್ಷೇತರರೊಬ್ಬರು ಬೆಂಬಲ ಸೂಚಿಸುವುದಾಗಿ ಪ್ರಕಟಿಸಿದ್ದಾರೆ ವಿಧಾನಸಭೆಯಲ್ಲಿ ನಾಳೆ ನಡೆಯಲಿರುವ ವಿಶ್ವಾಸಮತ ಯಾಚನೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬಹುಮತ ಸಾಬೀತುಪಡಿಸುವ ವಿಶ್ವಾಸವ್ನಕ್ಷಪಡಿಸಿದ್ದಾರೆ ಉಭಯ ಸದನಗಳಲ್ಲಿ ಶ್ರಮುಖ ಹಣಕಾಸು ಮಸೂದೆ ಸಹ ಅಂಗೀಕಾರವಾಗಲಿದೆ ಎಂದು ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರಿಗೆ ಹೇಳಿದ್ದಾರೆ ಭಯೋತ್ವಾದಕರಿಗೆ ಹಣ ಪೂರೈಕೆ ಸಂಬಂಧ ಜಮ್ಮು ಕಾಶ್ತೀರದ ಬಾರಾಮುಲ್ಲಾದಲ್ಲಿ ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ಇಂದು ದಾಳಿ ನಡೆಸಿದೆ ಹೊಲೀಸ್ ಹಾಗೂ ಸಿಆರ್ಪಿಎಫ್ ಜಂಟಿಯಾಗಿ ನಾಲ್ವರು ವ್ಲಾಪಾರಿಗಳಿಗೆ ಸೇರಿದ ವಿವಿಧ ಸ್ನಳಗಳಲ್ಲಿನ ಮನೆಗಳ ಮೇಲೆ ದಾಳಿ ನಡೆಸಲಾಯಿತು ಎಂದು ಎನ್ಐಎ ಮೂಲಗಳು ತಿಳಿಸಿವೆ

ಪಶ್ಲಿಮ ಅಫ್ರಿಕಾದ ಈ ಮೂರೂ ದೇಶಗಳಿಗೆ ಭೇಟಿ ನೀಡುತ್ತಿರುವ ಭಾರತದ ಮೊದಲ ಉನ್ನತ ಮಟ್ಟದ ನಿಯೋಗ ಇದಾಗಿದೆ ಕೇಂದ್ರ ಸಚಿವರಾದ ಶ್ರತಾಪ್ ಚಂದ್ರ ಸಾರಂಗಿ ಸಂಸದ ದಿಲೀಪ್ ಫೋಷ್ ರಾಷ್ಲಪತಿ ಅವರೊಂದಿಗೆ ತೆರಳಿದ್ದಾರೆ ವಿದೇಶಾಂಗ ವ್ಲವಹಾರ ಸಚಿವಾಲಯ ಕಾರ್ಯದರ್ಶಿ ವಿಜಯ್ ಶಾಕೂರ್ ಸಿಂಗ್ ಇಂದು ಮಧ್ಯಾಪ್ನ ರಾಷ್ಟಪತಿ ನೇತೃತ್ವದ ನಿಯೋಗ ಬೆನಿನ್ ರಾಜಧಾನಿ ಕೊಟೊನು ತಲುಪಲಿದೆ ಎಂದರು ನಾಳೆ ಬೆನಿನ್ ಅಧ್ಯಕ್ಷ ಪ್ರಾಟ್ರಸ್ ಟಾಲನ್ ಅವರೊಂದಿಗೆ ರಾಷ್ಟಪತಿ ಮಾತುಕತೆ ನಡೆಸಲಿದ್ದಾರೆ ಮೇಘಾಲಯ ವಿಧಾನಸಭಾ ಸ್ವೀಕರ್ ಮತ್ತು ಮಾಜಿ ಮುಖ್ಯಮಂತ್ರಿ ಡಾ ದೊಂಕುಪರ್ ರಾಯ್ ಇಂದು ನಿಧನರಾದರು ಡಾ ರಾಯ್ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದು ಡಾ ರಾಯ್ ಮೇಘಾಲಯದ ಅಭಿವೃದ್ದಿಗೆ ಶ್ರಮಿಸಿ ಜನರ ಜೀವನ ಪರಿವರ್ತನೆಗೆ ನೆರವಾಗಿದ್ದರು ಎಂದು ಸ್ತರಿಸಿದ್ದಾರೆ

ಯಾಂತ್ರೀಕೃತ ದೋಣಿಯಲ್ಲಿ ನಿನ್ನೆ ಈ ಮೀನುಗಾರರು ಮೀನುಗಾರಿಕೆಗೆ ತೆರಳಿದ್ದರು ಈ ಸಂದರ್ಭದಲ್ಲಿ ತ್ರೀಲಂಕಾ ಜಲಗಡಿಯನ್ನು ಅವರು ಪ್ರವೇಶಿಸಿದ್ದರು ಎಂದು ಆರೋಪಿಸಲಾಗಿದೆ ಶ್ರೀಲಂಕಾ ನೌಕಾಧಿಕಾರಿಗಳು ಮೀನುಗಾರಿಕಾ ದೋಣಿಯೊಂದಿಗೆ ಮೀನುಗಾರರನ್ನು ವಶಕ್ಕೆ ಪಡೆದಿದ್ದು ಮುಂದಿನ ವಿಚಾರಣೆಗಾಗಿ ಮನ್ನಾರ್ಗೆ ಕರೆದೊಯ್ದಿದೆ ಬಿಹಾರದ ದರ್ಬಾಂಗ ಸಿತಾಮರ್ಹಿ ಹಾಗೂ ಮುಜಾಫರ್ ಮರ್ನಲ್ಲಿ ಪ್ರವಾಹ ಪರಿಸ್ಥಿತಿ ಉಲ್ಲಣಿಸಿದೆ ಭಾಗಮತಿ ಕಮಲಾಬಾಲನ್ ಹಾಗೂ ಅಧ್ಲರಾ ಗುಂಪಿನ ನದಿಗಳ ನೀರಿನ ಮಟ್ನ ಏರಿದ್ದು ಅಪಾಯಮಟ್ನ ಮೀರಿ ಹರಿಯುತ್ತಿವೆ ಎಂದು ಕೇಂದ್ರ ಜಲ ಆಯೋಗ ತಿಳಿಸಿದೆ

ಆರು ಬಾರಿ ವಿಶ್ವ ಚಾಂಪಿಯನ್ ಎಂ

ಜಿ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ